ಿ ಟಪ್ಪು ಜಯಂತಿ ಆಚರಣೆ ಶಾಂತಿ ಕದಡುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಸಚಿವ ಸಾ

ಮಹೇಶ ಹೇಳಿಕೆ ್ಟಿ ಬೆಳೆಸಾಲ ಪಡೆದ ರೈತರ ಮೇಲೆ ಕ್ರಮ ಕೈಗೊಳ್ಳದಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಬೆಳಗಾವಿ ಬೆಲ್ಲಾಧಿಕಾರಿ ಸೂಚನೆ

ಉತ್ತರಾಖಂಡ ರಾಜ್ಯದ ಐತಿಹಾಸಿಕ ಕೇದಾರನಾಥ ದೇವಾಲಯಕ್ಕೆ ನಿನ್ನೆ ಭೇಟ ನೀಡಿ ಹರ್ಸಿಲ್ನಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ ಪೊಲೀಸ್ ಐಟಿಬಿಪಿ ಮತ್ತು ಭೂ ಸೇನೆಯ ಯೋಧರೊಂದಿಗೆ ದೀಪಾವಳಿ ಸಂಭ್ರಮದಲ್ಲಿ ಭಾಗಿಯಾಗಿ ನಂತರ ಯೋಧರನ್ನು ಉದ್ದೇತಿಸಿ ಅವರು ಮಾತನಾಡಿದರು ದೀಪಾವಳಿ ಬೆಳಕಿನ ಹಬ್ಬವಾಗಿದ್ದು ಸದ್ಗುಣದ ಬೆಳಕನ್ನು ಪಸರಿಸಿ ಭಯವನ್ನು ದೂರು ಮಾಡುತ್ತದೆ ಯೋಧರು ತಮ್ಮ ಬದ್ದತೆ ಮತ್ತು ಶಿಸ್ತಿನ ಮೂಲಕ ದೇಶದ ಜನತೆಯಲ್ಲಿ ಭದ್ರತೆ ಮತ್ತು ನಿರ್ಭಿತಿಯ ಭಾವ ನೆಲೆಸಲು ನೆರವಾಗುತ್ತಿದ್ದಾರೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಭಾರತೀಯ ರಕ್ಷಣಾ ಪಡೆಗಳ ಬಗ್ಗೆ ಜಗತ್ತಿನಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವಿಶ್ವಸಂಸೈಯ ಶಾಂತಿ ಪಾಲನೆ ಕಾರ್ಯಾಚರಣೆಯಲ್ಲಿ ಭಾರತೀಯ ರಕ್ಷಣಾ ಪಡೆಗಳ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ನುಡಿದರು ರಕ್ಷಣಾ ವಲಯದಲ್ಲಿ ಭಾರತ ದಾಪುಗಾಲು ಹಾಕುತ್ತಾ ಮುನ್ನೆಡೆಯುತ್ತಿದೆ ಒಂದು ರ್ಡಾಂಕ್ ಒಂದು ಪಿಂಚಣಿ ಸೇರಿದಂತೆ ನಿವ್ವತ್ತ ಯೋಧರ ಕಲ್ನಾಣಕಾಗಿ ಸರ್ಕಾರ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಹಿಮಾಲಯದ ಮಡಿಲಲ್ಲಿರುವ ಕೇದಾರನಾಥ ದೇವಾಲಯಕ್ಷೆ ಭೇಟಿ ನೀಡಿ ಪ್ರಧಾನಮಂತ್ರಿಯವರು ಪೂಜೆ ಸಲ್ಲಿಸಿದರು ಪುನರ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವ ದೇವಾಲಯ ಸಂಕೀರ್ಣದಲ್ಲಿ ಖುದ್ದಾಗಿ ಪರಿಶೀಲನೆ ನಡೆಸಿದರು ಹಿರಿಯ ಅಧಿಕಾರಿಗಳು ಪ್ರಧಾನಮಂತ್ರಿ ಅವರಿಗೆ ಕಾಮಗಾರಿ ಪ್ರಗತಿ ಕುರಿತು ಮಾಹಿತಿ ಒದಗಿಸಿದರು

ಕೇದಾರನಾಥದಲ್ಲಿ ಆಯೋಜಿಸಿದ್ದ ದೇವಾಲಯ ಮತ್ತು ಆ ಪ್ರಾಂತ್ವಕ್ಷೆ ಸಂಬಂಧಿಸಿದ ವಸ್ತು ಪ್ರದರ್ಶನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೀಕ್ಷಿಸಿದರು ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯ ಯೋಧರೊಂದಿಗೆ ಅರುಣಾಚಲ ಪ್ರದೇಶದ ಗಡಿ ನಿಯಂತ್ರಣ ರೇಖೆ ಬಳಿಯಲ್ಲಿ ನಿನ್ನೆ ದೀಪಾವಳಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಗಡಿ ಪ್ರದೇಶದಲ್ಲಿ ಪಹರೆ ನಡೆಸುತ್ತಿರುವ ಎಲ್ಲ ಯೋಧರಿಗೆ ಎ

ದೀಪಾವಳಿ ಹಬ್ಬವನ್ನು ಹುಬ್ಬಳ್ಳಯಲ್ಲಿ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ಅಂಗಡಿ ವಾಣಿಜ್ತ ಮಳಿಗೆಗಳನ್ನು ಬಾಳೆ ಕಬ್ಬು ವಿವಿಧ ಹೂಗಳಿಂದ ವಿದ್ಯುತ್ ದೀಪ ಹಾಗೂ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ರಂಗೋಲಿಯಿಂದ ಅಂಗಳವನ್ನು ಅಲಂಕರಿಸಲಾಗಿತ್ತು ಧಾರವಾಡ ಜಿಲ್ಲೆಯಾದ್ದಂತ ಮಹಿಳೆಯರು ಮನೆಯನ್ನು ಶೃಂಗರಿಸಿ ಮಂಟಪ ನಿರ್ಮಿಸಿ ಲಕ್ಷ್ಮೀ ಮುಖವಾಡಕ್ಕೆ ಚಿನ್ನಾಭರಣಗಳಿಂದ ಅಲಂಕರಿಸಿ ಸೀರೆ ಉಡಿಸಿ ಪೂಜಿಸಿದರು ನೆರೆಹೊರೆಯವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು ಬೆಂಗಳೂರು ಗ್ರಾಮಾಂತರ ಬಿಲ್ಲೆಯಲ್ಲಿ ದೀಪಾವಳಿ ಅಮಾವಾಸ್ತೆಯ ಲಕ್ಷ್ಮೀ ಪೂಜೆಯ ದಿನವಾದ ನಿನ್ನೆ ವಿಶೇಷವಾಗಿ ವರ್ತಕರು ಸಿಹಿ ಹಂಚಿದರು ಜೈನ ಸಮುದಾಯದವರು ಈ ದಿನವನ್ನು ಹೊಸ ವರ್ಷವನ್ನಾಗಿ ಆಚರಿಸಿದರು ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಪಟಾಕಿಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಹೆಚ್ಚಿನ ಜಾಗೃತಿ ಮೂಡಿರುವ ಪರಿಣಾಮ ಅಂಗಡಿಗಳಲ್ಲಿ ಪಟಾಕಿ ವ್ಯಾಪಾರ ಈ ಬಾರಿ ಕಳೆಗುಂದಿತ್ತು ಕೋಲಾರದಲ್ಲಿ ನಿನ್ನೆ ದೀಪಾವಳಿಯನ್ನು ನೋಮಗಳ ಹಬ್ಬವಾಗಿ ಸಡಗರ ಸಂಭ್ರಮದಿಂದ ಆಚರಿಸಿದರು ನಾಡಿನಾದ್ಯಂತ ಲಕ್ಶ್ಮೀ ಪೂಜೆಯನ್ನು ಸಂಭ್ರಮ ಶ್ರದ್ಧೆ ಭಕ್ತಿಯೊಂದಿಗೆ ಆಚರಿಸಿದ ಬಗ್ಗೆ ವರದಿಗಳು ಬಂದಿವೆ ತಮಸೋಮಾ ಜ್ಯೋರ್ತಿಗಮಯ ಎನ್ನುವಂತೆ ಅಜ್ಜಾನವೆಂಬ ಕತ್ತಲು ಕಳೆದು ಸುಜ್ಜಾನದ ದೀವಿಗೆ ಬೆಳಗಿಸುವ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ದೇಶದೆಲ್ಲೆಡೆ ಮನೆ ಮಾಡಿದೆ ಇಂದು ಬಲಿಪಾಡ್ದಮಿ ಕಾರ್ತಿಕ ಮಾಸದ ಮೊದಲ ದಿನ ಮಹಾಗರ್ವಿಷ್ಠನಾಗಿ ಮೆರೆಯುತ್ತಿದ್ದ ಬಲಿ ಚಕ್ರವರ್ತಿಯನ್ನು ವಾಮನ ಅವತಾರ ವೆತ್ತಿದ ನಾರಾಯಣ ತ್ರಿವಿಕ್ರಮನಾಗಿ ಬೆಳೆದು ಪಾತಾಳಕ್ಕೆ ತುಳಿದನೆಂದು ಪುರಾಣಗಳು ಸಾರುತ್ತವೆ ಹೀಗಾಗಿ ಬಲಿಪಾಡ್ಡಮಿಯಂದು ಸಗಣಿಯಲ್ಲಿ ಕೋಟೆ ಕಟ್ಟ ರಾಗಿ ತೆನೆ ಇಟ್ಟು ಬಲೀಂದ್ರನ ಪೂಜೆ ಮಾಡುವ ಸಂಪ್ರದಾಯ ಕರ್ನಾಟಕದಲ್ಲಿ ಇದೆ ಮನೆ ಮನೆಗಳಲ್ಲಿ ಆಕಾಶ ಬುಟ್ಟ ಕಟ್ಟ ದೀಪಗಳನ್ನು ಹಚ್ಚಿಡುವುದು ಪಟಾಕಿ ಸಿಡಿಸುವುದು ದೀಪಾವಳಿ ಆಚರಣೆಯ ಭಾಗವಾಗಿದೆ

ಮಕ್ಕಳು ಪಟಾಕಿ ಹಚ್ಚುವ ವೇಳೆ ಪೋಷಕರು ಜೊತೆಗಿದ್ದು ಎಚ್ಚರ ವಹಿಸಬೇಕು ದೂರದಿಂದ ಪಟಾಕಿ ಹಚ್ಚದೇಕು ಮುನ್ನೆಚ್ಚರಿಕೆಯಿಂದ ಕಚ್ಚಿಗೆ ಹಾನಿಯಾಗದಂತೆ ಕನ್ನಡಕಗಳನ್ನು ಧರಿಸಬೇಕು ಎಂದು ಅವರು ಎಚ್ಚರಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕಾನೂನು ಸುವ್ವವಸ್ಥೆಗೆ ತೊಂದರೆಯಾಗದಂತೆ ಮುನ್ನೆಚ್ದರಿಕೆ ವಹಿಸಿ ಸರ್ಕಾರದ ನಿರ್ದೇಶನದಂತೆ ಟಪ್ಪು ಜಯಂತಿ ಆಚರಿಸಿ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಮಹೇತ್ ತಿಳಿಸಿದ್ದಾರೆ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ನಡೆದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟಿಪ್ಪು ಜಯಂತಿ ಶಾಂತಿಯುತವಾಗಿ ಆಚರಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ ಮತ್ತು ಖೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಯಾರ ಮನಸ್ಸಿಗೂ ನೋವಾಗದಂತೆ ಜಯಂತಿ ಆಚರಿಸಲಾಗುವುದು ಶಾಂತಿ ಕದಡುವವರ ವಿರುದ್ದ ಜಿಲ್ಲಾಡಳಿತ ನಿರ್ದಾಕ್ಷಿಣ್ಣ ತ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು

ಬೆಳೆಸಾಲ ಪಡೆದಿರುವ ರೈತರ ಮೇಲೆ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗಬಾರದು ಎಂದು ಬ್ಯಾಂಕಿನ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಸಾಲ ಪಡೆದ ರೈತರ ಎಲ್ಲ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ನಿರ್ದೇತನ ನೀಡಲಾಗಿದ್ದು ಆ ಬಗ್ಗೆ ಇಂದು ಮಾಹಿತಿ ನೀಡುವುದಾಗಿ ಬ್ಯಾಂಕಿನ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಎಸ್

ಬೊಮ್ನನಹಳ್ಳಿ ಹೇಳಿದ್ದಾರೆ ಆಕ್ಲಿಸ್ ಬ್ಯಾಂಕಿನಿಂದ ಸಾಲ ಪಡೆದ ಕರ್ಯೆತರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡದ ಕಾರಣ ನೀಡಿ ಕೋಲ್ಕತ್ತ ನ್ಯಾಯಾಲಯದಿಂದ ಬಂಧನ ವಾರೆಂಟ್ ಹೊರಡಿಸಿದ ಹಿನ್ನೆಲೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ನಿನ್ನೆ ಬ್ಯಾಂಕ್ ಅಧಿಕಾರಿ ಹಾಗೂ ರೈತರೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರಿಗೆ ಅವರು ಈ ಮಾಹಿತಿ ನೀಡಿದರು

ಡೊಳ್ಳು ಕುಣಿತ ನಂದಿ ಧ್ವಜ ಕುಣಿತ ಕಂಸಾಳೆ ಕುಣಿತ ಕೋಲಾಟ ಮೊದಲಾದ ಜಾನಪದ ಕಾರ್ಯಕ್ರಮಗಳು ಸಾಮೂಹಿಕ ನೃತ್ಯ ಜಾದೂ ಪ್ರದರ್ಶನ ಯಕ್ಷಗಾನ ಪ್ರದರ್ಶನ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸುವ ಮಕ್ಕಳು ಪಾಲ್ಗೊಳ್ಳಲಿದ್ದಾರೆ ಗೋಲಿ ಬುಗುರಿ ಗಿಲ್ಲಿ ದಾಂಡು ಲಗೋರಿ ಕುಂಟೆಬಿಲ್ಲೆ ಸೇರಿದಂತೆ ವಿವಿಧ ಗ್ರಾಮೀಣ ಆಟಗಳು ಗಾರುಡಿ ಗೊಂದೆಗಳ ಪ್ರದರ್ಶನ ಕೀಲು ಕುದುರೆ ಪ್ರದರ್ಶನ ಮೊದಲಾದವುಗಳನ್ನು ಆಯೋಜಿಸಲಾಗಿವೆ ಈಗ ಚುಟುಕು ಸುದ್ದಿ ಮುಖ್ಯ ಚುನಾವಣಾ ಆಯೋಗ ಧಾರವಾಡ ಜಿಲ್ಲೆಗೆ ಬೆಂಗಳೂರು ಬಿ ಎಂ

ಸಿ ವ್ವವಸ್ಥಾಪಕ ನಿರ್ದೇಶಕ ಪೊನ್ನುರಾಜ ಅವರನ್ನು ಮತದಾರರ ಯಾದಿಯ ವೀಕ್ಷಕರನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದೆ ಇಂದು ಧಾರವಾಡದಲ್ಲಿ ಮತದಾರರ ಯಾದಿಯ ಕುರಿತು ಸಲಹೆ ಸೂಚನೆ ಆಕ್ಷೇಪಣೆಗಳದ್ದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸುವರು ಎಂದು ಧಾರವಾಡ ಹೆಚ್ಚುವರಿ ಜೆಲ್ಲಾಧಿಕಾರಿ ಇಬ್ರಾಹಿಂ ಮೈಗೂರ ತಿಳಿಸಿದ್ದಾರೆ

ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದ್ದು ಬಟ್ಲಹಳ್ಳ ಕಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಮ್ನೆಸೂರಿನಲ್ಲಿ ನಿನ್ನೆ ಪ್ರಾದೇಶಿಕ ಆಯುಕ್ತ ಯಶ್ವಂತ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ದೂರವಿದ್ದು ಕ್ಯಾನ್ಸರ್ ಹಾಗೂ ಶ್ವಾಸ ಸಂಬಂಧಿ ಕಾಯಿಲೆಗಳಿಂದ ಮುಕ್ತರಾಗಿ ಉತ್ತಮ ಆರೋಗ್ಯ ಪಡೆಯಿರಿ ಎಂದು ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಸಲಹೆಗಾರ ಪಿ ಮಹಮದ್ ಕರೆ ನೀಡಿದ್ದಾರೆ ಕೋಲಾರದಲ್ಲಿ ನಿನ್ಯೆ ಆಯೋಜಿಸಲಾಗಿದ್ದ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ದುಪ್ಪರಿಣಾಮಗಳ ಕುರಿತ ಪ್ರಬಂಧ ಹಾಗೂ ಚಿತ್ರಕಲಾ ಸ್ವರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಯೋಧರ ಕರ್ತವ್ಯ ಪರತೆ ಶ್ರದ್ಧೆ ದೇಶದ ಭದ್ರತೆಗೆ ಶಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಫನೆ ಟಿಪ್ಪು ಜಯಂತಿ ಆಚರಣೆ ಶಾಂತಿ ಕದಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಸಚಿವ ಸಾ

ಮಹೇಶ ಹೇಳಿಕೆ ಿ ಬೆಳೆಸಾಲ ಪಡೆದ ರೈತರ ಮೇಲೆ ಕ್ರಮ ಕೈಗೊಳ್ಳದಂತೆ ಬ್ಯಾಂಕ್ ಅಧಿಕಾರಿಗಳಿಗೆ ಬೆಳಗಾವಿ ಬೆಲ್ಲಾಧಿಕಾರಿ ಸೂಚನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು